ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಬಿಜ್ಬೆಹ್ರಾದಲ್ಲಿ ಭದ್ರತಾಪಡೆಗಳ ಕಾರ್ಯಾಚರಣೆ ಹಿಜ್ಬುಲ್ ಮುಜಾಹಿದ್ದೀನ್ ಪ್ರಮುಖ ಭಯೋತ್ಪಾದಕ ಹಾಗೂ ಆತನ ಸಹಚರ ಹತ

ಈ ಪ್ಲಾಕೇಜ್ನ ಭಾಗವಾಗಿ ಸರ್ಕಾರ ಬಡವರು ಮಹಿಳೆಯರು ಹಿರಿಯ ನಾಗರಿಕರು ಹಾಗೂ ರೈತರಿಗೆ ಉಚಿತ ಆಹಾರ ಧಾನ್ಯ ಹಾಗೂ ನಗದು ಪಾವತಿಗಳನ್ನು ಪ್ರಕಟಿಸಿತ್ತು ಬಡಜನರಿಗೆ ಪರಿಹಾರ ಕಲ್ಪಿಸುವ ಹಣಕಾಸು ಪ್ಯಾಕೇಜ್ ಅನುಷ್ಠಾನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರ ನಿಗಾವಹಿಸಿವೆ ಫಲಾನುಭವಿಗಳಿಗೆ ಹಣಕಾಸು ನೆರವು ತ್ವರಿತವಾಗಿ ಹಾಗೂ ನಿಖರವಾಗಿ ವರ್ಗಾಯಿಸಲು ಫಿನ್ಟೆಕ್ ಹಾಗೂ ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ಸರ್ಕಾರದ ಅಧಿಕೃತ ಮೂಲಗಳು ತಿಳಿಸಿವೆ

ಆರೋಗ್ನ ಸೇತು ಆಪ್ನಲ್ಲಿ ಅಡಕಗೊಂಡಿರುವ ಯಾವುದೇ ಖಾಸಗಿ ದತ್ತಾಂಶ ಸೋರಿಕೆ ಅಥವಾ ಭದ್ರತಾ ಉಲ್ಲಂಘನೆಯಾಗಿರುವುದು ಕಂಡು ಬಂದಿಲ್ಲ ಎಂದು ಸರ್ಕಾರ ಹೇಳಿದೆ ಆಪ್ನಲ್ಲಿ ಅಡಕವಾಗಿರುವ ಖಾಸಗಿ ದತ್ತಾಂಶಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಎಥಿಕಲ್ ಹ್ಲಾಕರ್ ಒಬ್ಬರು ಕಳವಳ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಸ್ವಷ್ಷನೆ ನೀಡಿದೆ

ಈ ಆಪ್ನಲ್ಲಿ ಅಡಕವಾಗಿರುವ ಯಾವುದೇ ಬಳಕೆದಾರನ ಖಾಸಗಿ ಮಾಹಿತಿ ಅಪಾಯದಲ್ಲಿದೆ ಎಂಬುದನ್ನು ರುಜುವಾತುಪಡಿಸುವಲ್ಲಿ ಎಥಿಕಲ್ ಹ್ಲಾಕರ್ ವಿಫಲವಾಗಿದ್ದಾರೆ ಎಂದು ಹೇಳಿದೆ ಆಪ್ನ ವ್ಯವಸ್ಟೆಯನ್ನು ನಿರಂತರ ನವೀಕರಣ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಆಪ್ನಲ್ಲಿರುವ ಯಾವುದೇ ದತ್ತಾಂಶ ಸೋರಿಕೆಯಾಗಿರುವ ಬಗ್ಗೆ ಇಲ್ಲವೇ ಭದ್ರತಾ ಉಲ್ಲಂಘನೆ ನಡೆದಿರುವುದು ಈವರೆಗೂ ಪತ್ನೆಯಾಗಿಲ್ಲ ಎಂದು ಆರೋಗ್ನ ಸೇತು ತಜ್ಞರ ತಂಡ ಭರವಸೆ ನೀಡಿದೆ ಎಂದು ಸರ್ಕಾರ ತಿಳಿಸಿದೆ ಭಾರತೀಯ ರಿಸರ್ವ್ ಬ್ಲಾಂಕ್ನ ಕೇಂದ್ರಿಯ ಮಂಡಳಿಯ ನಿರ್ದೇಶಕರನ್ನಾಗಿ ಆರ್ಥಿಕ ವ್ನವಹಾರಗಳ ಕಾರ್ಯದರ್ಶಿ ತರುಣ್ ಬಜಾಜ್ ಅವರನ್ನು ಸರ್ಕಾರ ನೇಮಿಸಿದೆ

ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ತರುಣ್ ಬಜಾಜ್ ಅವರನ್ನು ರಿಸರ್ವ್ ಬ್ನಾಂಕ್ನ ಕೇಂದ್ರಿಯ ಸಮಿತಿ ನಿರ್ದೇಶಕರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಎಂದು ಆರ್ಬಿಐ ಹೇಳಿಕೆಯಲ್ಲಿ ತಿಳಿಸಿದೆ

ಸೇರ್ಪಡೆಗೊಂಡಿದ್ದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಕುರಿತ ವಿವರಗಳನ್ನು ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ